ಮಾಜಿ ಉಪ ಪ್ರಧಾನಿ ಉಕ್ಕಿನ ಮನುಷ್ಟ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಜನ್ನದಿನ ದೇಶಾದ್ಯಂತ ಏಕತಾ ದಿನವಾಗಿ ಆಚರಣೆ

ಗುಜರಾತ್ನ ಕೆವಾಡಿಯಾದಲ್ಲಿ ಪ್ರಧಾನ ಸಮಾರಂಭದಲ್ಲಿ ಭಾಗಿ ಏಕತಾ ಪ್ರತಿಮೆಗೆ ಮಷ್ನ ನಮನ ಪ್ರತಿಜ್ಞಾನಿಧಿ ಬೋಧನೆ ವಿಶ್ವದ ಮೊದಲ ತಂತ್ರಜ್ಞಾನ ಚಾಲಿತ ಪೌಷ್ಟಿಕಾಂಶ ಉದ್ಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ

ಕರ್ನಾಟಕದ ಶಿರಾ ಮತ್ತು ಆರ್ಆರ್ ನಗರ ಉಪಚುನಾವಣೆಗೆ ರಾಜಕೀಯ ಪಕ್ಷಗಳ ಮುಖಂಡರಿಂದ ಅಭ್ಯರ್ಥಿಗಳ ಪರ ಮತಯಾಚನೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ

ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಕೆವಾಡಿಯಾದಲ್ಲಿ ಏಕತಾ ಪ್ರತಿಮೆಗೆ ಮಷ್ಷ ನಮನ ಸಲ್ಲಿಸಿ ಪ್ರತಿಜ್ಞಾನಿಧಿ ಬೋಧಿಸಿದರು ಇದೇ ವೇಳೆ ಅವರು ಬಿಎಸ್ಎಫ್ ಸಿಆರ್ಪಿಎಫ್ ಎನ್ಎಸ್ಜಿ ಮತ್ತಿತರ ಯೋಧರ ಪರೇಡ್ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು

ಅದರಲ್ಲಿ ಸರ್ದಾರ್ ಪಟೇಲ್ ವನ್ನಮ್ಬಗಗಳ ಉದ್ಯಾನ ಮತ್ತು ಭೂಮಿಯಂತೆ ಗೋಳಾಕಾರದ ಪಂಜರ ಮತ್ತಿತರ ಯೋಜನೆಗಳು ಒಳಗೊಂಡಿವೆ

ಅಹಮದಾಬಾದ್ನ ಸಾಬರ್ಮತಿ ರಿವರ್ ಫ್ರಂಟ್ ನಿಂದ ಕೆವಾಡಿಯಾದ ಏಕತಾ ಪ್ರತಿಮೆಯನ್ನು ಸಂಪರ್ಕಿಸಲಿರುವ ಸಮುದ್ರ ವಿಮಾನ ಸೇವೆಗೂ ಅವರು ಜಾಲನೆ ನೀಡಿದರು ಕೆವಾಡಿಯಾದಲ್ಲಿ ಸರ್ದಾರ್ ಪಟೇಲ್ ವನ್ನಮ್ಬಗಗಳ ಉದ್ದಾನ ಮತ್ತು ಭೂಮಿಯಂತೆ ಗೋಳಾಕಾರದ ಪಂಜರ ಉದ್ವಾಟಿಸಿದರು

ಈ ಯೋಜನೆಗಳಲ್ಲಿ ಪಥದರ್ಶಕ ಕಾಲುವೆ ನೂತನ ಗೋರಾ ಸೇತುವೆ ಗರುಡೇಶ್ವರ್ ಅಣೆಕಟ್ಟು ಸರ್ಕಾರಿ ವಸತಿಗ್ಟಪಗಳು ಬಸ್ ಬೇ ಟರ್ಮಿನಲ್ ಏಕತಾ ನರ್ಸರಿ ಖಲ್ವಾನಿ ಪರಿಸರ ಪ್ರವಾಸೋದ್ಯಮ ಬುಡಕಟ್ಟು ವಸತಿ ಗೃಹ ಸೇರಿವೆ ಜೊತೆಗೆ ಪ್ರಧಾನಿ ಏಕತಾ ಪ್ರತಿಮೆವರೆಗಿನ ಏಕತಾ ಕ್ರೂ ್ವಸ್ ಸೇವೆಗೂ ಪಸಿರು ನಿಶಾನೆ ತೋರಿದರು ಎತ್ತರಕ್ಕೆ ಪಾರುವ ಗೋಳಾಕಾರದ ಪಂಜರ ಪಕ್ಷಿಗಳ ವೀಕ್ಷಣೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಒಂದು ತಾಣವಾಗಿದೆ ಕೆವಾಡಿಯಾಕ್ತೆ ಬಂದು ಜಂಗಲ್ ಸಫಾರಿ ಸಮುಳ್ಲಯದ ಒಂದು ಭಾಗವಾಗಿರುವ ಈ ಪಂಜರಕ್ಷೆ ಭೇಟಿ ನೀಡಿ ಇದು ಉತ್ತಮ ಕಲಿಕೆಯ ಅನುಭವವಾಗಿರುತ್ತದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಮೀ ದೂರವನ್ನು ಕ್ರಮಿಸಿ ದೋಣೆಯಿಂದ ಏಕತಾ ಪ್ರತಿಮೆಯನ್ನು ವೀಕ್ಷಿಸುವ ಅನುಭವ ಪಡೆಯಬಹುದು

ದೋಣಿ ಸೇವೆಯ ಕಾರ್ಯಾಚರಣೆಗಾಗಿ ಹೊಸ ಗೋರಾ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಇದರ ಮೂಲಕ ಏಕತಾ ಪ್ರತಿಮೆಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಬೋಟಿಂಗ್ ಸೌಲಭ್ಯ ಒದಗಿಸಲು ಕಾಲುವೆ ನಿರ್ಮಿಸಲಾಗಿದೆ ಮಕ್ಕಳ ಪೌಷ್ಷಿಕ ಉದ್ಯಾನವನಕ್ಕೂ ಪ್ರಧಾನಿ ಚಾಲನೆ ನೀಡಿದ್ದು ಇದು ಮಕ್ಕಳಿಗಾಗಿ ವಿಶ್ವದ ಮೊಟ್ಟಮೊದಲ ತಂತ್ರಜ್ಞಾನ ಚಾಲಿತ ಪೌಷ್ಟಿಕಾಂತ ಉದ್ಯಾನವನವಾಗಿದ್ದು ವಿವಿಧ ವಿಷಯ ಆಧಾರಿತ ನಿಲ್ದಾಣಗಳಾದ ಫಳಶಾಖಾ ಗೃಹಂ ಪಯೋನಗರಿ ಅನ್ನಪೂರ್ಣ ಪೋಷಣ್ ಪುರಣ್ ಮತ್ತು ಸ್ವಸ್ತ ಭಾರತಂಗಳಿಗೆ ಸಾಗಲಿದೆ

ದೆಪಲಿಯಲ್ಲಿನ ಪಟೇಲ್ ಚೌಕದಲ್ಲಿರುವ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ನನಾಯ್ತು ಗೃಹ ಸಚಿವ ಅಮಿತ್ ಶಾ ಅವರು ಮಷ್ಷ ನಮನ ಸಲ್ಲಿಸಿದರು ನಂತರ ಗೃಹ ಸಚಿವ ಅಮಿತ್ ಶಾ ಅವರು ಏಕತಾ ಪ್ರತಿಜ್ಞಾನಿಧಿ ಬೋಧಿಸಿದರು ಬೇಳೆಕಾಳುಗಳಿಗೆ ಬೆಂಬಲ ಬೆಲೆ ಜಾರಿ ಸೇರಿದಂತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ಪಲವು ಕ್ರಮಗಳಿಂದಾಗಿ ದೇಶದಲ್ಲಿ ಬೇಳೆ ಕಾಳುಗಳ ಉತ್ತಾದನೆ ಗಣನೀಯವಾಗಿ ಹೆಚ್ಚಾಗಿದೆ ಎಂದು ಆಹಾರ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಸ್ಥಳೀಯ ಉತ್ಪಾದನೆ ಹೆಚ್ಚಿಸಲು ಮತ್ತು ಗ್ರಾಹಕರಿಗೆ ಸೂಕ್ತ ಬೆಲೆಯಲ್ಲಿ ಬೇಳೆಕಾಳುಗಳು ಸಿಗುವಂತಾಗಲು ಸರ್ಕಾರ ಕಾರ್ಯಪ್ರವ್ಯಕ್ತವಾಗಿದೆ ಲಾಕ್ಡೌನ್ ಇದ್ದರೂ ದೇಶದಲ್ಲಿ ಆಹಾರ ಧಾನ್ಹಗಳ ಕೊರತೆ ಇಲ್ಲ ಕೊರೊನಾ ಬಿಕ್ಟ್ಟನ ಸಮಯದಲ್ಲೂ ದೇಶದ ಉದ್ದಗಲಕ್ಕೂ ಎಲ್ಲರಿಗೂ ಆಹಾರ ಲಭ್ಯವಾಗುವುದನ್ನು ಸರ್ಕಾರ ಖಾತರಿ ಪಡಿಸಿತ್ತು ಎಂದು ಅವರು ಹೇಳಿದ್ದಾರೆ

ಸಮಾಜ ಸುಧಾರಕ ಸಮಾನತೆಯ ಪರಿಕಾರ ಮಹರ್ಷಿ ವಾಲ್ಮೀಕ ಅವರ ಜಯಂತಿಯನ್ನು ಇಂದು ದೇಶಾದ್ವಂತ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ

ಧಾರ್ಮಿಕ ನಾಯಕ ರಾಮ್ರಾವ್ ಬಾಮ ಮಹಾರಾಜ್ ಅವರು ನಿಧನ ಹೊಂದಿದ್ದಾರೆ ಸಮಾಜದಲ್ಲಿನ ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತ ಮಾರ್ಗದರ್ಶಕರಾಗಿದ್ದ ರಾಮ್ ರಾವ್ ಬಾಮ ಮಪಾರಾಜ್ ಜಿ ಅವರು ಧರ್ಮ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದರು ಲಕ್ಷಾಂತರ ಮಂದಿ ಅವರ ಅನುಯಾಯಿಗಳಿದ್ದಾರೆ ಅಪಾರ ಪ್ರಮಾಣದ ಭಕ್ತಾಧಿಗಳನ್ನು ಹೊಂದಿದ್ದ ಮಪಾರಾಜ್ ಜಿ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಜಿ ಅವರ ನಿಧನದಿಂದಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಓರ್ವ ಹಿರಿಯ ಮಾರ್ಗದರ್ಶಿಯನ್ನು ದೇಶ ಕಳೆದುಕೊಂಡಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಲದ್ದಾಬ್ ಇಂದು ತನ್ನ ಮೊದಲ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತಿದೆ ಕಳೆದ ವರ್ಷ ಇದೇ ದಿನ ಲಡಾಕ್ ಹೊಸ ಕೇಂದ್ರಾಡಳಿತ ಪ್ರದೇಶವಾಯಿತು ಈ ಹಿನ್ನೆಲೆ ಒಂದು ವರ್ಷದಲ್ಲಿ ಆಗಿರುವ ಅಭಿವೃದ್ಧಿ ಮತ್ತು ಸಬಲೀಕರಣದ ಸಾಧನೆಗಳನ್ನು ಬಿಂಬಿಸುವ ಪಲವು ಕಾರ್ಯಕ್ರಮಗಳು ಏರ್ಪಾಡಾಗಿವೆ ಲೇಪ್ ಮತ್ತು ಕಾರ್ಗಿಲ್ನಲ್ಲಿ ಸರಣಿ ಕಾರ್ಯಕ್ರಮಕ್ಕೆ ಲದ್ದಾಖ್ನಲ್ಲಿ ವರ್ಚುವಲ್ ಮೂಲಕ ಲೆಫ್ಟಿನಂಟ್ ಗವರ್ನರ್ ಆರ್

ಸಿಂಧೂ ಸಂಸ್ಕತಿ ಕೇಂದ್ರದಲ್ಲಿ ನಡೆಯಲಿರುವ ಪ್ರಮುಖ ಕಾರ್ಯಕ್ರಮದಲ್ಲಿ ಲೇಹ್ನ ಜಿಲ್ಲಾ ನ್ಯಾಯಾಧೀಶರು ಲದ್ದಾಬ್ ಅಭಿವೃದ್ದಿ ಮಂಡಳಿಗೆ ಹೊಸದಾಗಿ ಆಯ್ಕೆಯಾಗಿರುವ ಸದಸ್ಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ

ದೇಶಾದ್ಯಂತ ತಪಾಸಣೆ ಪ್ರಮಾಣ ಚುರುಕುಗೊಳಿಸಿರುವುದರಿಂದ ಸಾವಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ

ಎಂ ಆರ್ ತಿಳಿಸಿದೆ ಕರ್ನಾಟಕದ ಶಿರಾ ಪಾಗೂ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆಬೀಳಲಿದೆ

ಪ್ರಜಾರಕ್ಕೆ ಕೊನೆಯ ದಿನವಾದ ಇಂದು ರಾಜಕೀಯ ಪಕ್ಷಗಳ ಮುಖಂಡರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಪ್ರಚಾರ ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಗರದಲ್ಲಿ ಪ್ರಜಾರ ಮಾಡಲಿದ್ದಾರೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ತಮ್ಮತಮ್ಮ ಪಕ್ಷಗಳ ಅಭ್ಯರ್ಥಿಗಳ ಪರ ಮತ ಯಾಜಿಸಲಿದ್ದಾರೆ

ಕೊರೊನಾ ಮಾರ್ಗ ಸೂಚಿ ಅನ್ವಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ರಾಜ್ಯೋತ್ಸವ ಆಚರಣೆಗೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸಿ ಕೊರೊನಾ ಸೋಂಕು ಪರಡುವುದನ್ನು ತಡೆಯಲು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ